ನಿವರ್ ಚಂಡಮಾರುತದ ಅಬ್ಬರ

ದೇಶದಲ್ಲಿ ಕೊರೊನಾ ಎರಡನೇ ಅಲೆ ಆರಂಭ ಭೀತಿ ಸೋಂಕು ಪ್ರಸರಣ ತಡೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಸಾರ್ವಜನಿಕವಾಗಿ ಜಾರಿಗೊಳಿಸಲು ಸೂಚನೆ ನೀಡಿದ ಕೇಂದ್ರ ಗ್ವಹ ಸಚಿವಾಲಯ

ಮಿ ವರೆಗೂ ತಲುಪಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಚೆನ್ನೈನ ಹವಾಮಾನ ಇಲಾಖೆ ನೀಡಿರುವ ಇತ್ತೀಚಿನ ಮಾಹಿತಿಯ ಪ್ರಕಾರ ಚಂಡಮಾರತ ಈಗ ಮರಕ್ನಣಂ ದಾಟಿ ಪುದುಚೇರಿಯತ್ತ ಸಾಗಿದೆ ಚಂಡಮಾರುತದ ಪ್ರಭಾವ ಹೆಚ್ಚಾಗುತ್ತಿದ್ದಂತೆ ವಿಲ್ಲುಪುರಂ ಸೇರಿದಂತೆ ಹಲವೆಡೆ ಭಾರಿ ಮಳೆ ಪ್ರಾರಂಭವಾಗಿದೆ ರಾಜ್ಯದ ಹಲವೆಡೆ ವಿದ್ಯುತ್ ಪೂರೈಕೆಯೂ ವ್ಯತ್ಯಯವಾಗಿದೆ ಚಂಡಮಾರುತದ ಪರಿಸ್ಥಿತಿ ನಿಭಾಯಿಸುವುದಕ್ಕಾಗಿ ಎನ್ ಡಿಆರ್ ಎಫ್ ಈಗಾಗಲೇ ಹಲವು ತಂಡಗಳನ್ನು ನಿಯೋಜಿಸಲಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಹಾಗೂ ಪರಿಹಾರ ಕಾರ್ಯಾಚರಣೆಗಳಲ್ಲಿ ಈ ತಂಡಗಳು ತೊಡಗಲಿವೆ ತಮಿಳುನಾಡಿನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿದ್ದು ಪುದುಚೆರಿಯಲ್ಲಿ ಸಾವಿರಾರು ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ

ಪ್ರಮುಖವಾಗಿ ಕಂಟ್ವೆನ್ಮೆಂಟ್ ವಲಯಗಳಲ್ಲಿ ಅಗತ್ಯ ಸೇವೆಗಳ ಹೊರತಾಗಿ ಉಳಿದ ಎಲ್ಲ ಚಟುವಟಿಕೆಗಳಿಗೆ ಬಿಗಿ ನಿರ್ಬಂಧ ಹೇರಬೇಕು ಎಂದು ನೂತನ ಮಾರ್ಗಸೂಚಿಯಲ್ಲಿ ಕೇಂದ್ರ ಸರಕಾರ ಹೇಳಿದೆ

ಜನದಟ್ಷಣೆ ತಡೆ ಕೊರೊನಾ ಮುನ್ನೆಚ್ಚರಿಕೆ ಕ್ರಮಗಳಾದ ಮಾಸ್ಕ್ ಧಾರಣೆ ಕೈಗಳ ಸ್ವಚ್ಚತೆ ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದಕ್ಕೆ ಆದ್ಯತೆ ನೀಡಲಾಗಿದೆ ಈ ಹಿಂದಿನ ತಿಂಗಳಲ್ಲಿ ಹಬ್ಬಗಳ ಆಚರಣೆಗಾಗಿ ಜನಸಾಮಾನ್ಯರು ಮಾರುಕಟ್ಟೆಗಳಲ್ಲಿ ಮುಗಿಬಿದ್ದ ಹಿನ್ನೆಲೆಯಲ್ಲಿ ಜನದಟ್ಟಣೆ ನಿಯಂತ್ರಣ ಕಡ್ಡಸಾಧ್ಯವಾಗಿತ್ತು

ಇದನ್ನು ಹತ್ತಿಕ್ಕಲು ಸದ್ಯ ಕಟ್ನುನಿಟ್ಟಿನ ನಿರ್ಬಂಧಗಳ ಜಾರಿಗೆ ಅವಕಾಶವಿದ್ದು ದೇಶಾದ್ಯಂತ ಸಕ್ರಿಯ ಸೋಂಕಿತರ ಸಂಖ್ಯೆಯನ್ನು ಗಣನೀಯವಾಗಿ ಇಳಿಕೆ ಮಾಡಬೇಕಿದೆ ಎಂದು ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಕಂಟೈನ್ಮೆಂಟ್ ವಲಯಗಳಲ್ಲಿ ಕೊರೊನಾ ಮುನ್ನೆಚ್ಚರಿಕೆಗಳ ಅಗತ್ಯ ಪಾಲನೆ ಜತೆಗೆ ಈ ಹಿಂದೆ ಸೋಂಕು ಹೆಚ್ಚು ಹಾವಳಿ ಇಟ್ಟಿದ್ದ ಪ್ರದೇಶಗಳಲ್ಲಿ ಮನೆಮನೆಗೆ ಆರೋಗ್ಯಸೇವೆ ಕಾರ್ಯಕರ್ತರು ಭೇಟಿ ನೀಡಿ ತಪಾಸಣೆ ನಡೆಸಲು ಕೂಡ ಕೇಂದ್ರ ಸೂಚಿಸಿದೆ ಈ ಮೂಲಕ ಸೋಂಕಿನಿಂದ ಚೇತರಿಕೆ ಕಂಡವರ ಸದ್ಹದ ಸ್ಥಿತಿಗತಿ ಮತ್ತು ಹೊಸ ಸೋಂಕಿತರು ವರದಿಯಾಗುತ್ತಿರುವ ಪ್ರಮಾಣವನ್ನು ನಿಖರವಾಗಿ ಪತ್ತೆ ಮಾಡಲು ಸಹಾಯವಾಗಲಿದೆ ಎಂದು ಗ್ವಹ ಸಚಿವಾಲಯ ಅಭಿಪ್ರಾಯಪಟ್ಟಿದೆ ಪಾಸಿಟಿವಿಟಿ ದಾಖಲಾಗುತ್ತಿದ್ದರೆ ಅಂತಹ ಪ್ರದೇಶಗಳಲ್ಲಿ ರಾತ್ರಿ ಸಂಚಾರಕ್ಕೆ ನಿರ್ಬಂಧ ಹೇರುವ ತೀರ್ಮಾನವನ್ನು ಆಯಾ ರಾಜ್ಯ ಸರಕಾರಕೇಂದ್ರಾಡಳಿತ ಪ್ರದೇಶಗಳ ವಿವೇಚನೆಗೆ ಕೇಂದ್ರ ಒಪ್ಪಿಸಿದೆ ಕಚೇರಿಯಲ್ಲಿ ಸಿಬ್ಬಂದಿಗಳ ಹಾಜರಾತಿ ಪ್ರಮಾಣವನ್ನು ಕೂಡ ಇಂತಹ ಪ್ರದೇಶಗಳಲ್ಲಿ ಆದಷ್ಟು ತಗ್ಗಿಸಲು ರಾಜ್ಯ ಸರಕಾರಗಳು ಆದೇಶಿಸಬಹುದಾಗಿದೆ ಅಂತಾರಾಜ್ಯ ಹಾಗೂ ರಾಜ್ಯದೊಳಗಿನ ಸರಕು ಸಾಗಣೆ ಮತ್ತು ಇತರ ಸಂಚಾರಕ್ಕೆ ಯಾವುದೇ ನಿರ್ಬಂಧಗಳಿರುವುದಿಲ್ಲ

ಕೊರೋನಾ ವಿರುದ್ದದ ಹೋರಾಟದಲ್ಲಿ ಭಾರತ ಮತ್ತೊಂದು ಪ್ರಗತಿ ಸಾಧಿಸಿದೆ

ಈ ದಿನವನ್ನು ರಾಷ್ಟೀಯ ಕಾನೂನು ದಿನವೆಂದು ಕರೆಯಲಾಗಿದ್ದು ಭಾರತ ಸಂವಿಧಾನವನ್ನು ಅಳವಡಿಸಿಕೊಂಡ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ

ನಾಗರಿಕರಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಸಂವಿಧಾನ ಕರದು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ದೇಶದ ಮೊದಲ ಕಾನೂನು ಸಚಿವ ಡಾ

ಅಂಬೇಡ್ಕರ್ ಅವರ ಕೊಡುಗೆಯನ್ನು ಸ್ಮರಿಸಲು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ

ದಕ್ಷಿಣ ಮುಂಬಯಿಯಲ್ಲಿ ನಿರ್ಮಿಸಲಾಗಿರುವ ಪೊಲೀಸ್ ಇಲಾಖೆಯ ಪ್ರಧಾನ ಕಚೇರಿಯಲ್ಲಿ ನಡೆಯಲಿರುವ ಶ್ರದ್ದಾಂಜಲಿ ಕಾರ್ಕ್ರಮದಲ್ಲಿ ಹುತಾತ್ಮ ಪೊಲೀಸರು ಹಾಗೂ ಯೋಧರ ಕುಟುಂಬ ಸದಸ್ಯರು ಭಾಗಿಯಾಗಲಿದ್ದಾರೆ ಎಂದು ಮೂಲಗಳು ಹೇಳಿವೆ ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಗ್ವಹ ಸಚಿವ ಅನಿಲ್ ದೇಶ್ಮುಖ್ ಸೇರಿ ಹಲವು ಗಣ್ಯರಿಂದ ಗೌರವ ಸಮರ್ಪಣೆ ಕಾರ್ಯವು ನಡೆಯಲಿದೆ

ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಸಾಂವಿಧಾನಿಕ ತಿದ್ದುಪಡಿಗಳ ಕುರಿತು ಮಾತನಾಡಿದರು ವಿವಿಧ ರಾಜ್ಯಗಳ ವಿಧಾನಸಭಾ ಅಧ್ಯಕ್ಷರು ಸಾರ್ವಜನಿಕ ಹಿತಾಸಕ್ತಿ ವ್ಯಾಜ್ಯೆಗಳನ್ನು ಮರುಪರಿಗಣಿಸುವ ಕುರಿತು ಮತ್ತು ವಿವಿಧ ಕಾನೂನುಗಳ ವ್ಯಾಖ್ಯಾನ ಮತ್ತು ಇತರ ವಿಷಯಗಳ ಬಗ್ಗೆ ಮಾತನಾಡಿದರು ಇದೇ ವೇಳೆ ಇಂದು ಆಚರಿಸಲಾಗುತ್ತಿರುವ ಸಂವಿಧಾನ ದಿನದ ಸಂಕೇತವಾಗಿ ಕೇವಡಿಯಾ ಟೆಂಟ್ ಸಿಟಿಯಲ್ಲಿ ಆಯೋಜಿಸಲಾದ ವಿಶೇಷ ಪ್ರದರ್ಕನಕ್ಕೆ ಲೋಕ ಸಭಾ ಸ್ವೀಕರ್ ಓಮ್ ಬಿರ್ಲಾ ಚಾಲನೆ ನೀಡಿದರು ಆಸಕ್ತಿಕರ ರೀತಿಯಲ್ಲಿ ಋಗ್ವೇದದ ಕಾಲಕ್ಕೆ ಕೊಂಡೊಯ್ಯುವ ಪ್ರದರ್ಶನ ಶತಮಾನಗಳಿಂದ ಭಾರತದಲ್ಲಿ ಎತ್ತಿಹಿಡಿಯಲಾದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರದರ್ಶೀಸುತ್ತಿದೆ

ಶಾಲೆ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವ ಮೊದಲ ತಾಣವಾದ್ದರಿಂದ ತಮ್ಮ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ಮತ್ತು ರೀಡೆಯನ್ನು ಅಳವಡಿಸಿಕೊಳ್ಳುವಂತೆ ಪ್ರೋತ್ಪಾಹಿಸುವ ಗುರಿಯೊಂದಿಗೆ ಈ ವರ್ಚುವಲ್ ಕಾರ್ಯಕೆಮವನ್ನು ಆಯೋಜಿಸಲಾಗಿತ್ತು